ತ್ವರಿತಗತಿ ನ್ಯಾಯದಾನ ಸಾಧ್ಯವಾಗಬೇಕು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಪ್ರತಿಪಾದನೆ ಅಂತಾರಾಷ್ಷೀಯ ವೈಮಾನಿಕ ಪ್ರದರ್ಶನವನ್ನು ಬೆಂಗಳೂರಿನಿಂದ ಸ್ವಳಾಂತರಿಸಿದರೆ ಕನ್ನಡಿಗರ ಭಾವನೆಗೆ ಧಕ್ಕೆ ಮುಖ್ಣಮಂತ್ರಿ ಕುಮಾರಸ್ವಾಮಿ ಅಭಿಮತ ಜಾತಿ ಗಣತಿಯ ವರದಿ ಮುಂಬರುವ ಅಧಿವೇಶನದಲ್ಲಿ ಬಿಡುಗಡೆ ಬಗ್ಗೆ ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ಸಚಿವ ಪುಟ್ಟರಂಗ ಶೆಟ್ಟಿ ಮಾಹಿತಿ

ಈಗ ವಾರ್ತೆಗಳ ವಿವರ ಏಷ್ಯಾ ಖಂಡದ ಎರಡನೇ ಅತೀ ದೊಡ್ಡ ನಗರ ಹಂತದ ನ್ಯಾಯಾಲಯ ಸಂಕೀರ್ಣವನ್ನು ಹುಬ್ಬಳ್ಳಿಯಲ್ಲಿ ಸುಪ್ರೀಂಕೋರ್ಟ್ನ ಮುಖ್ಯ ನ್ನಾಯಮೂರ್ತಿ ದೀಪಕ್ ಮಿಶ್ರಾ ಲೋಕಾರ್ಪಣೆ ಮಾಡಿದ್ದಾರೆ ನ್ನಾಯಾಂಗ ವ್ಣವಸ್ಟೆಯ ಬಗ್ಗೆ ಜನರಲ್ಲಿ ನಂಬಿಕೆ ಮೂಡಬೇಕಾದರೆ ತ್ವರಿತಗತಿಯಲ್ಲಿ ನ್ನಾಯದಾನ ಸಾಧ್ಯವಾಗಬೇಕು ಎಂದು ಮುಖ್ಯ ನ್ನಾಯಮೂರ್ತಿ ದೀಪಕ್ ಮಿಶ್ರಾ ಶ್ರತಿಪಾದಿಸಿದ್ದಾರೆ

ರಾಜ್ವ ಹೈಕೋರ್ಟ್ನ ಮುಖ್ಯ ನ್ಹಾಯಮೂರ್ತಿ ದಿನೇಶ್ ಮಹೇಶ್ವರಿ ಮಾತನಾಡಿ ಶ್ರಕರಣಗಳ ಸಂಖ್ವೆಯನ್ನು ಕಡಿಮೆ ಮಾಡಲು ಮತ್ತು ಜನರಿಗೆ ತ್ವರಿತಗತಿಯಲ್ಲಿ ನ್ನಾಯ ಒದಗಿಸಿಕೊಡಲು ರಾಜ್ದದ ಎಲ್ಲ ಜಿಲ್ಲೆಗಳಲ್ಲಿ ಮಧ್ಯುಕೆ ಕೇಂದ್ರಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿವೆ ಅದರಲ್ಲೂ ಬೆಂಗಳೂರಿನಲ್ಲಿರುವ ಮಧ್ಯಸ್ಥಿಕೆ ಕೇಂದ್ರಗಳು ಭಾನುವಾರವೂ ಕೆಲಸ ಮಾಡುತ್ತಿರುವುದು ಉತ್ತಮ ನ್ನಾಯಮೂರ್ತಿಗಳಾದ ಅಬ್ದುಲ್ ನಜೀರ್ ಮೋಹನ ಶಾಂತನಗೌಡರ್ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಚಿವ ಹೆಚ್ ಡಿ ರೇವಣ್ಣ ಸಂಸದ ಪ್ರಲ್ವಾದ್ ಜೋತಿ ಸೇರಿದಂತೆ ನ್ಯಾಯಾಂಗ ಇಲಾಖೆಯ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಅಂತಾರಾಷ್ಟೀಯ ವೈಮಾನಿಕ ಶ್ರದರ್ಶನವನ್ನು ಬೆಂಗಳೂರಿನಿಂದ ಬೇರೆ ಕಡೆಗೆ ಸ್ಥಳಾಂತರಿಸಿದರೆ ರಾಜ್ಯಕ್ಕೆ ಅನ್ಯಾಯವಾಗುತ್ತದೆ ಎಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ರಾಜ್ಜ ಸರ್ಕಾರ ಅದಕ್ಕೆ ಬೇಕಾದ ಮೂಲಸೌಲಭ್ಜ ಒದಗಿಸಿದೆ ಹೀಗಾಗಿ ಅದನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವುದು ಸರಿಯಲ್ಲ ಎಂದರು ರಕ್ಷಣಾ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಈ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿ ಅಂತಾರಾಷ್ಷೀಯ ವೈಮಾನಿಕ ಪ್ರದರ್ಶನವನ್ನು ದೆಂಗಳೂರಿನಿಂದ ದೇರೆ ಕಡೆಗೆ ಸ್ವಳಾಂತರಿಸುವ ಯಾವುದೇ ತೀರ್ಮಾನ ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರು ವೈಮಾನಿಕ ಪ್ರದರ್ಶನದ ಆತಿಥ್ಡ ತಮಗೆ ವಹಿಸುವಂತೆ ಮನವಿ ಮಾಡಿರುವುದು ನಿಜ ಎಂದರು ರಾಜ್ಯದಲ್ಲಿ ತಜ್ಞ ವೈದ್ಯರು ಹಾಗೂ ಅರೇ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದ್ದು ನೇಮಕಾತಿಗೆ ತುರ್ತು ತ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ

ದಾವಣಗೆರೆ ಜಿಲ್ಲಾ ಸಹಕಾರ ಬ್ಹಾಂಕಿನಲ್ಲಿ ಇತ್ತೀಚೆಗೆ ನಡೆದಿರುವ ಹುದ್ದೆಗಳ ನಿಯಮ ಬಾಹಿರ ನೇಮಕಾತಿ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಸಹಕಾರ ಖಾತೆ ಸಚಿವ ಬಂಡೆಪ್ಪ ಕಾಶಂಪೂರ್ ತಿಳಿಸಿದ್ದಾರೆ

ಈ ಕುರಿತು ಎಲ್ಲ ಡಿಸಿಸಿ ಬ್ಯಾಂಕ್ಗಳಿಗೆ ಶೀಘ ಮಾರ್ಗಸೂಚಿ ಕಳುಹಿಸಲಾಗುವುದು ಎಂದು ಸಚಿವ ಬಂಡೆಪ್ಪ ಕಾಶಂಪೂರ್ ತಿಳಿಸಿದರು ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯವನ್ನು ಕೃಷ್ಣರಾಜ ಸಾಗರ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಿ ಪ್ರವಾಸಿ ತಾಣವಾಗಿಸಲಾಗುವುದು ಎಂದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳ ಹೇಳಿದ್ದಾರೆ ಅವರು ಹಿಡಕಲ್ ಜಲಾಶಯಕ್ಕೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ನಂತರ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ಮೂರು ವರ್ಷಗಳ ಬಳಿಕ ಹಿಡಕಲ್ ಜಲಾಶಯ ಭರ್ತಿಯಾಗಿದ್ದು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಒಂದು ಕೋಟಗೂ ಅಧಿಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗಿದೆ ಹಾಗಾಗಿ ಪ್ರತಿಪಕ್ಷಗಳು ಉದ್ಯೋಗಗಳ ಕೊರತೆ ಬಗೆಗಿನ ಅಪಪ್ರಚಾರವನ್ನು ನಿಲ್ಲಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಎಎನ್ಐ ಸುದ್ವಿಸಂಸೈಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತದ ಅರ್ಥ ವ್ಯವಸೈ ಅತಿ ವೇಗವಾಗಿ ಬೆಳೆಯುತ್ತಿದ್ದು ಮೂಲಸೌಕರ್ಯದಲ್ಲಿ ಹೂಡಿಕೆ ಪ್ರಮಾಣ ದಾಖಲೆಯ ಎತ್ತರದಲ್ಲಿದೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹರಿವು ಕೂಡ ಸಾರ್ವಕಾಲಿಕ ಏರಿಕೆಯಲ್ಲಿದೆ ದೇಶವು ಉನ್ನತ ಸ್ವಾರ್ಟ್ ಅಪ್ ಹಬ್ಗಳನ್ನು ಹೊಂದಿರುವುದೇ ಉದ್ಯೋಗ ಉತ್ಪಾದನೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮರ್ಥಿಸಿಕೊಂಡಿದ್ದಾರೆ

ಕೇಂದ್ರ ವಾರ್ತಾ ಮತ್ತು ಪ್ರಚಾರ ಸಚಿವಾಲಯದ ಹೆಚ್ಚುವರಿ ಮಹಾನಿರ್ದೇಶಕ ಬಿ ನಾರಾಯಣನ್ ಹಾಗೂ ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಶ್ವರಿ ಮಹೇಶ್ವರಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು

ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒದ್ದಗೊಂಡಿರುವ ಜಾತಿ ಗಣತಿಯ ವರದಿ ಮುಂದಿನ ಅಧಿವೇತನದಲ್ಲಿ ಬಿಡುಗಡೆಗೊಳಿಸುವ ಬಗ್ಗೆ ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಕಾಣ ಖಾತೆ ಸಚಿವ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ

ಬಾಹ್ಕತಾಶ ಸೇವೆಗಳಿಗೆ ದೇಶದಲ್ಲಿ ದೇಡಿಕೆ ಹೆಚ್ಚುತ್ತಿದ್ದು

ಶಿವನ್ ಪ್ರಕಟಿಸಿದ್ದಾರೆ

ಯುವ ಜಸರಲ್ಲಿ ವಿಜ್ಞಾನದ ಅಭಿರುಚಿಯನ್ನು ಬೆಳೆಸಲು ಸ್ಥಳೀಯ ಭಾಷೆಗಳಲ್ಲಿ ವಿಜ್ಞಾನ ವಿಷಯ ಆಧಾರಿತ ಟಿ

ವಾಹಿನಿ ಆರಂಭಿಸಲು ಚಿಂತನೆ ನಡೆದಿದೆ

ಚುಟುಕು ಸುದ್ದಿ ಆನೆ ವಿಶ್ವ ದಿನಾಚರಣೆ ಅಂಗವಾಗಿ ಭಾರತೀಯ ಅಂಚೆ ಇಲಾಖೆ ಸಹಯೋಗದಲ್ಲಿ ಅರಣ್ಯ ಇಲಾಖೆ ಹೊರತಂದಿರುವ ಆನೆ ಲದ್ದಿಯಿಂದ ತಯಾರಿಸಲಾದ ವಿಶೇಷ ಅಂಚೆ ಲಕೋಟೆಯನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮೈಸೂರಿನಲ್ಲಿ ಬಿಡುಗಡೆ ಮಾಡಿದರು ತೀವ್ರ ಮಳೆ ಅಬ್ಬರದ ಹಿನ್ನೆಲೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಗೂ ಶಿವಮೊಗ್ಗಾ ಜಿಲ್ಲೆಯಾದ್ದಂತ ಇಂದು ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಿ ಆಯಾ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿ ಆಶ್ರಯದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಓಟದ ಸ್ಪರ್ಧೆ ಯಶಸ್ವಿಯಾಗಿದೆ ಯುವ ದಿನ ಅಂಗವಾಗಿ ರಾಯಚೂರಿನಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆತ್ರಯದಲ್ಲಿ ಮಹಿಳೆಯರ ಗೌರವಕ್ಕಾಗಿ ನಡಿಗೆ ಜಾಥಾಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್

ಕೊನೆಯಲ್ಲಿ ಮತ್ತೊಮ್ಬೆ ಮುಖ್ಯಾಂಶಗಳು ನ್ನಾಯಾಂಗ ವ್ಣವಸ್ವೆಯ ಬಗ್ಗೆ ಜನಸಮಾನ್ಟರಲ್ಲಿ ವಿಶ್ವಾಸ ಮೂಡಲು ತ್ವರಿತಗತಿ ನ್ನಾಯದಾನ ಸಾಧ್ಯವಾಗಬೇಕು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಪ್ರತಿಪಾದನೆ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನವನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸಿದರೆ ಕನ್ನಡಿಗರ ಭಾವನೆಗೆ ಧಕ್ಕೆ ಮುಖ್ಣಮಂತ್ರಿ ಕುಮಾರಸ್ವಾಮಿ ಅಭಿಮತ ಜಾತಿ ಗಣತಿಯ ವರದಿ ಮುಂಬರುವ ಅಧಿವೇಶನದಲ್ಲಿ ಬಿಡುಗಡೆ ಬಗ್ಗೆ ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ಸಚಿವ ಪುಟ್ಟರಂಗ ಶೆಟ್ಟಿ ಮಾಹಿತಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು